ಪ್ರಕ್ನೋತ್ತರ ಕಲಾಪದಲ್ಲಿ ಉತ್ತರ ನೀಡಿದ ಸಚಿವರು ಕೊರೋನಾ ಸಂಕಷ್ಟದ ಹಿನ್ನೆಲೆಯಲ್ಲಿ ಕೆಲವು ರಸ್ತೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣ ಮಾಡಲು ಸಾಧ್ಯವಾಗಿಲ್ಲ

ಅವುಗಳಗೆ ಮೀಸಲಿಟ್ಟ ಅನುದಾನ ವ್ವರ್ಥವಾಗುವುದಿಲ್ಲ ಎಂದರು ಸದಸ್ಥರ ಆಶಯದಂತೆ ರಸ್ತೆ ಕಾಮಗಾರಿಗಳನ್ನು ಕಾಲಮಿತಿಯೊಳಗೆ ಪೂರ್ಣ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಇದರ ಬಗ್ಗೆ ಆತಂಕ ಬೇಡ ಎಂದರು ಕೆಲ ಜಿಲ್ಲೆಗಳಲ್ಲಿ ಅವೈಚ್ಚಾನಿಕವಾಗಿ ರಸ್ತೆ ಟೋಲ್ ಸಂಗ್ರಹ ಮಾಡುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು ರಾಷ್ಷೀಯ ಹೆದ್ದಾರಿ ಪ್ರಾಧಿಕಾರದೊಂದಿಗೆ ಸಮಾಲೋಚನೆ ಮಾಡಿ ಸಮಸ್ಥೆ ಪರಿಹಾರ ಮಾಡುವುದಾಗಿ ಸಚಿವರು ಉತ್ತರಿಸಿದರು ಇದಕ್ಕೂ ಮುನ್ನ ವಿಷಯ ಪ್ರಸ್ತಾಪಿಸಿದ ಡಾ

ಇದರಿಂದ ಜನಸಾಮಾನ್ಟರಿಗೆ ಹೊರೆಯಾಗುತ್ತಿದ್ದು

ಎಸ್ ಯಡಿಯೂರಪ್ಪ ವಿಧಾನಸಭೆಗಿಂದು ಭರವಸೆ ನೀಡಿದರು ಉನ್ನತ ಮಟ್ಟದ ಸಮಿತಿ ಆರೇಳು ತಿಂಗಳ ಅವಧಿಯಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ನಿರೀಕ್ಷೆ ಇದ್ದು ಎಲ್ಲ ಸಮುದಾಯಗಳ ಮನವಿಗಳ ಸಾಧಕ ಬಾಧಕವನ್ನು ಸಮಿತಿ ಸಮಗ್ರವಾಗಿ ಪರಿಶೀಲಿಸಿ ವರದಿ ನೀಡಲಿದೆ ನಂತರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದ ಬಸವಜಯ ಮೃತ್ಖುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟವನ್ನು ಹಿಂಪಡೆಯಬೇಕೆಂದು ಮುಖ್ಯಮಂತ್ರಿ ಮನವಿ ಮಾಡಿದರು

ಇದಕ್ಕಾಗಿ ಸರ್ಕಾರವನ್ನು ಅಭಿನಂದಿಸುವುದಾಗಿಯೂ ಹೋರಾಟವನ್ನು ಸ್ಥಗಿತಗೊಳಿಸುವಂತೆ ಸ್ವಾಮೀಜಿ ಅವರಲ್ಲಿ ಮನವಿ ಮಾಡುವುದಾಗಿಯೂ ಯತ್ನಾಳ್ ಹೇಳಿದರು ಹಣಕಾಸಿನ ಕೊರತೆಯ ನಡುವೆಯೂ ರಾಜ್ಯದಲ್ಲಿ ಅಭಿವೃದ್ದಿ ಕಾರ್ಯಗಳಗೆ ಯಾವುದೇ ಹಿನ್ನಡೆಯಾಗದಂತೆ ಅಗತ್ಯ ತ್ರಮ ತೆಗೆದುಕೊಳ್ಳುವುದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿಧಾನಸಭೆಗಿಂದು ಭರವಸೆ ನೀಡಿದರು ಬಜೆಟ್ ಕುರಿತ ಚರ್ಚೆ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡಿ ಮಾತನಾಡಿದ ಅವರು ಹಣಕಾಸು ಕೊರತೆಯ ನಡುವೆಯೂ ಬಜೆಟ್ನಲ್ಲಿ ಘೋಷಣೆ ಮಾಡಿರುವ ಕಾರ್ಯಕ್ರಮಗಳು ಚಾರಿಯಾಗುವಂತೆ ನೋಡಿಕೊಳ್ಳುವುದಾಗಿ ಸದನಕ್ಕೆ ಭರವಸೆ ನೀಡಿದರು ರಾಜ್ಞದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಪ್ರಸಕ್ತ ವರ್ಷ ಕೊರತೆ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ

ಆದರೆ ಮುಂದಿನ ಸಾಲಿನ ಬಜೆಟ್ ಕೊರತೆ ಬಜೆಟ್ಆಗಿದೆ ಆದಾಯ ಮತ್ತು ವೆಚ್ಚಗಳನ್ನು ಸರಿತೂಗಿಸಬೇಕು ವೆಚ್ಚ ಹೆಚ್ಚಾದರೆ ಅನಿವಾರ್ವವಾಗಿ ಸಾಲ ಮಾಡಬೇಕಾದ ಪ್ರಸಂಗ ಬರುತ್ತದೆ ಇದರಿಂದ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಗೆ ಹಿನ್ನಡೆಯಾಗುತ್ತದೆ ಎಂದರು ಇಂದು ಜಾಗತಿಕ ಗ್ರಾಹಕ ಹಕ್ಕುಗಳ ದಿನವಾಗಿದೆ

ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆ ಸಂದರ್ಭವಾಗಿ ಗ್ರಾಹಕ ವ್ಯವಹಾರಗಳ ಸಚಿವ ಪಿಯೂಷ್ ಗೋಯಲ್ ಜನತೆಗೆ ಶುಭ ಕೋರಿದ್ದಾರೆ ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಗ್ರಾಹಕರ ಪಕ್ಕುಗಳ ಸಂಪೂರ್ಣ ರಕ್ಷಣಗೆ ಹಲವಾರು ಕ್ರಮಗಳನ್ನು ಕ್ಟೆಗೊಳ್ಳಲಾಗಿದ್ದು ಗ್ರಾಹಕರ ಎಲ್ಲ ಕಾಳಜಿಗಳನ್ನು ಪರಿಣಾಮಕಾರಿಯಾಗಿ ಮಾನ್ಯ ಮಾಡಲಾಗುತ್ತಿದೆ ಎಂದು ಅವರು ಟ್ಟೀಟ್ನಲ್ಲಿ ತಿಳಿಸಿದ್ದಾರೆ ಗ್ರಾಹಕ ಹಕ್ಕುಗಳ ದಿನಾಚರಣೆ ನಿಮಿತ್ತ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಗ್ರಾಹಕರು ಸೂಕ್ತ ಬೆಲೆಯಲ್ಲಿ ಸೂಕ್ತ ಪದಾರ್ಥಗಳನ್ನು ಪಡೆಯುವ ಹಕ್ಕು ಹೊಂದಿದ್ದಾರೆ ಎಂದು ಒತ್ತಿ ಹೇಳಿದ್ದಾರೆ

ರಾಜ್ಯದ ಕೈಷಿ ಸಚಿವ ಬಿ

ಪಾಟೀಲ್ ಟ್ವೀಟ್ ಮಾಡಿ ಗುಣಮಟ್ಟದ ಉತ್ಪನ್ನ ಹಾಗೂ ಸೇವೆ ಪ್ರತಿ ಗ್ರಾಹಕವ ಹಕ್ಕಾಗಿದ್ದು ಗ್ರಾಹಕ ಹಕ್ಕುಗಳ ಕಾನೂನುಗಳ ಬಗ್ಗೆ ನಾವೆಲ್ಲರೂ ಅರಿಯಬೇಕಾಗಿದೆ ಎಂದಿದ್ದಾರೆ ಭಾರತೀಯ ನೌಕಾಪಡೆಯ ಪಶ್ಚಿಮ ನೌಕಾ ವಲಯದ ಮುಖ್ಯಸ್ಟ ವೈಸ್ ಅಡ್ಡಿರಲ್ ಆರ್ ಹರಿಕುಮಾರ್ ಕಾರವಾರದ ಅರ್ಗಾದಲ್ಲಿನ ಐಎನ್ಎಸ್ ಕದಂಬ ನೌಕಾನೆಲೆಗೆ ಇಂದು ಭೇಟ ನೀಡಿ ಪರಿಶೀಲನೆ ನಡೆಸಿದರು